ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಸೇರಿದಂತೆ ಪಲವು ನಾಯಕರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು

ಅವರು ಪಲವು ತಿಂಗಳುಗಳಿಂದ ಮೇದೊಜೇರಕ ಗ್ರಂಥಿ ಕಾಯಿಲೆಯಿಂದ ಬಳಲುತ್ತಿದ್ದರು ಅವರು ಇಬ್ಲರು ಪುತ್ರರನ್ನು ಅಗಲಿದ್ದಾರೆ ಇದಕ್ಕೂ ಮುನ್ನ ಪಾರ್ಥಿವ ಶರೀರವನ್ನು ಪಣಜಿಯಲ್ಲಿರುವ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಇರಿಸಲಾಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪತಿ ಇರಾನಿ ನಿರ್ಮಲಾ ಸೀತಾರಾಮನ್ ಸುರೇಶ್ ಪ್ರಭು ಕೇಂದ್ರ ಸಚಿವರಾದ ನಿತಿನ್ ಗಡ್ಡರಿ ತ್ರೀಪಾದ್ ನಾಯಕ್ ಹಾಗೂ ಮಹಾರಾಷ್ಷ ಮುಖ್ಯಮಂತ್ರಿ ದೇವೇಂದ್ರ ಫಡ್ಟವೀಸ್ ಸೇರಿದಂತೆ ಹಲವು ಗಣ್ಣರು ಅಗಲಿದ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು ನಂತರ ಪರಿಕ್ಕರ್ ಪಾರ್ಥಿವ ಶರೀರವನ್ನು ಕಲಾ ಅಕಾಡೆಮಿಯ ಆವರಣದಲ್ಲಿ ಇರಿಸಿ ಸಾರ್ವಜನಿಕರಿಗೆ ಅಂತಿಮ ದರ್ತನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಕಲಾ ಅಕಾಡೆಮಿಯಿಂದ ಮಿರಾಮರ್ ಕಡಲ ದಂಡೆಯವರೆಗೆ ನಡೆದ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಗೋವಾ ಮುಖ್ಯಮಂತ್ರಿ ಮಸೋಪರ್ ಪ್ರಿಕರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದೆ

ಸಂಪುಟ ಸಂತಾಪ ಸೂಚಕ ನಿರ್ಣಯವೊಂದನ್ನು ಅಂಗೀಕರಿಸಿದೆ ಪರ್ರಿಕರ್ ನಿಧನದೊಂದಿಗೆ ದೇಶ ಒಬ್ಲ ಹಿರಿಯ ಮತ್ತು ಅನುಭವಿ ನಾಯಕನನ್ನು ಕಳೆದುಕೊಂಡಿದೆ ಜನಸಾಮಾನ್ಗರ ಮುಖ್ಯಮಂತ್ರಿ ಎಂದೇ ಕರೆಯಲಾಗುತ್ತಿದ್ಲ ಪ್ರಿಕರ್ ತಮ್ನ ಸರಳತೆ ಮತ್ತು ಸಜ್ಜನಿಕೆಗೆ ಹಾಗೂ ಅಸಾಧಾರಣ ಆಡಳಿತಗಾರರಾಗಿ ಬಹಳ ಕಾಲ ನೆನಪಿನಲ್ಲಿ ಉಳಿಯುತ್ತಾರೆ ಎಂದು ನಿರ್ಣಯದಲ್ಲಿ ಬಣ್ಣಿಸಲಾಗಿದೆ ಆಧುನಿಕ ಗೋವಾ ರಾಜ್ಯದ ನಿರ್ಮಾಣಕ್ಕೆ ಮತ್ತು ಭಾರತೀಯ ಸಶಸ್ತ ಪಡೆಗಳ ಸುಧಾರಣೆಗೆ ಹಾಗೂ ಮಾಜಿ ಸೈನಿಕರ ಜೀವನಮಟ್ಟ ಸುಧಾರಣೆಗೂ ಪ್ರಿಕರ್ ನೀಡಿದ ಕೊಡುಗೆಯನ್ನು ಎಂದೆಂದಿಗೂ ಮರೆಯಲಾಗದು ಎಂದು ಸರಿಸಲಾಗಿದೆ ಪರ್ರಿಕರ್ ಕುಟುಂಬ ಹಾಗೂ ಗೋವಾದ ಜನತೆಗೆ ದೇಶದ ಹಾಗೂ ಸರ್ಕಾರದ ಪರವಾಗಿ ಭಾವಪೂರ್ಣ ಸಂತಾಪವನ್ನು ಸಚಿವ ಸಂಪುಟ ಸಭೆ ವ್ಲಕ್ತಪಡಿಸಿದೆ

ಇಂದು ಬೆಳಗ್ಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಸಿತು ಶಾಸಕಾಂಗ ನಾಯಕ ಚಂದ್ರಕಾಂತ್ ಕವ್ಲೇಕರ್ ಹಾಗೂ ಗೋವಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಗಿರೀಶ್ ಚುಡಂಕರ್ ಸದನದಲ್ಲಿ ಅತಿ ದೊಡ್ಡ ಏಕೈಕ ಪಕ್ಷವಾಗಿರುವ ಕಾಂಗ್ರೆಸ್ಗೆ ಸದನದಲ್ಲಿ ಬಹುಮತ ಸಾಬೀತುಪಡಿಸಲು ಆಹ್ವಾನಿಸಬೇಕು ಎಂದು ಆಗ್ರಹಿಸಿದರು

ಉತ್ತರ ಪ್ರದೇಶದ ಸಹರಾನ್ಪುರ ಕೈರಾನ ಮುಜಾಫರ್ನಗರ್ ಬಾಗ್ಪತ್ ಫಾಜಿಯಾಬಾದ್ ಮೀರತ್ ಬಿಜನೂರ್ ಹಾಗೂ ಗೌತಮಬುದ್ದ ನಗರ್ ಲೋಕಸಭಾ ಕ್ಷೇತ್ರಗಳಗೆ ಮೊದಲ ಹಂತದಲ್ಲಿ ಮತದಾನ ನಡೆಯಲಿದೆ

ಈ ಎಲ್ಲಾ ಕ್ಷೇತ್ರಗಳ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳ ಬಳಿ ನಾಮಪತ್ರ ನಮೂನೆಗಳು ಲಭಿಸಲಿವೆ ಜಮ್ಮ ಕಾತ್ಮೀರದಲ್ಲಿ ಜಮ್ಮ ಪೂಂಚ್ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು ಚುನಾವಣಾ ಪ್ರಕ್ರಿಯೆ ಆರಂಭಗೊಂಡಿದೆ

ತೆಪರಿ ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿಯನ್ನು ಡೆಪ್ರಾಡೂನ್ನಲ್ಲಿ ನಿಯೋಜಿಸಿದ್ದು ಅಭ್ಯರ್ಥಿಗಳು ನಾಮಪ್ರತಗಳನ್ನು ಡೆಹ್ರಾಡೂನ್ನಲ್ಲಿಯೇ ಸಲ್ಲಿಸಬೇಕಾಗಿದೆ

ಸುಷ್ಮಾ ಸ್ವರಾಜ್ ಅವರು ತಮ್ಮ ಮಾಲ್ವೀವ್ಸ್ ಸಹವರ್ತಿ ಅಬ್ದುಲ್ಲಾ ಅವರನ್ನು ಭೇಟ ಮಾಡಿದರು ನಿನ್ನೆ ಜಂಟಿ ಸಚಿವಾಲಯದ ಸಭೆ ನಡೆಸಿದರು ರಾಜತಾಂತ್ರಿಕ ಹಾಗೂ ಅಧಿಕೃತ ಪಾಸ್ಪೋರ್ಟ್ದಾರರಿಗೆ ವೀಸಾ ಸೌಲಭ್ಞ

ಭಾರತದ ನೆರೆ ಹೊರೆ ದೇಶಗಳಿಗೆ ಮೊದಲ ಆದ್ಲತೆ ನೀತಿಯಂತೆ ಮಾಲ್ಲೀವ್ಸ್ನ ಸಾಮಾಜಿಕ ಆರ್ಥಿಕ ಅಭಿವ್ಯದ್ಲಿಗೆ ಬೆಂಬಲ ನೀಡಲು ಭಾರತ ಸಿದ್ದವಾಗಿದೆ ಎಂದು ಸುಷ್ನಾ ಸ್ವರಾಜ್ ಹೇಳಿದ್ದಾರೆ

ಕಾಲಪಂದಿ ನಬರಂಗ್ಪುರ್ ಬ್ರಹ್ಮರ್ ಬರಗಢ ಅಸ್ತಾ ಕಂಧಮಾಲ್ ದೊಲಂಗೀರ್ ಕೋರಾಮಟ್ ಹಾಗೂ ಸುಂದರ್ಗಢ ಲೋಕಸಭಾ ಕೇತ್ರಗಳಿಗೆ ಅಭ್ಯರ್ಥಿಗಳನ್ನು ಪ್ರಕಟಿಸಲಾಗಿದೆ

ಇತ್ತೀಚೆಗೆ ಬಿಜೆಡಿ ಸೇರ್ಪಡೆಗೊಂಡ ಮಾಜಿ ಕಾಂಗ್ರೆಸ್ ಶಾಸಕ ನಭಾ ಕಿಶೋರ್ ದಾಸ್ ಅವರಿಗೆ ಝಾರುಗುಡ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಟಿಕೇಟ್ ನೀಡಲಾಗಿದೆ ಪಟ್ಟಿಯಲ್ಲಿ ಹೊಸ ಮುಖಗಳಿಗೂ ಅವಕಾಶ ನೀಡಲಾಗಿದೆ

ಪಾಕಿಸ್ತಾನಿ ಪಡೆಗಳು ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದಾಗ ಸೇನಾಪಡೆಗಳು ಸೂಕ್ತ ಪ್ರತ್ಯುತ್ತರ ನೀಡಿದವು ಎಂದು ರಕ್ಷಣಾ ಮೂಲಗಳು ಜಮ್ಗು ಆಕಾಶವಾಣಿ ಕೇಂದ್ರಕ್ಕೆ ಮಾಹಿತಿ ನೀಡಿವೆ ನಿನ್ನೆ ರಾತ್ರಿಯಿಂದ ಪಾಕ್ ಪಡೆಗಳು ಶೆಲ್ ಹಾಗೂ ಗುಂಡಿನ ದಾಳಿಯನ್ನು ಆರಂಭಿಸಿದ್ದವು

ಗಾಯಗೊಂಡ ಯೋಧರನ್ನು ಆಸ್ಪತ್ರೆಗಳಿಗೆ ಸ್ಗಳಾಂತರಿಸಲಾಗಿದ್ಲು ಅವರು ಅಪಾಯದಿಂದ ಪಾರಾಗಿದ್ಲಾರೆ ಎಂದು ಸೇನಾಮೂಲಗಳು ತಿಳಿಸಿವೆ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ನಾಳೆ ದೆಹಲಿಯಲ್ಲಿ ಸಭೆ ನಡೆಸಲಿದೆ

ರಿಯಲ್ ಎಸ್ಸೇಟ್ ವಲಯದಲ್ಲಿ ಇಳಿಕೆಗೊಳಿಸಲಾಗಿರುವ ಜಿಎಸ್ಟಿ ದರಗಳನ್ನು ಅನುಷ್ಠಾನ ಸೇರಿದಂತೆ ಹಲವು ವಿಷಯಗಳನ್ನು ಚರ್ಜೆಗೆ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ

ದೆಹಲಿಯಲ್ಲಿ ವಿಪತ್ತು ಕುರಿತ ಅಂತಾರಾಷ್ಷೀಯ ಕಾರ್ಯಾಗಾರ ನಾಳೆಯಿಂದ ಆರಂಭವಾಗಲಿದೆ

ಇಬ್ರಾಹಿಮ ಕಸೋರಿ ಫೊಫೇನಾ ಅವರನ್ನು ರಾಷ್ಟಪತಿ ಭವನದ ಬಳಿ ಸಾಂಪ್ರಾದಾಯಿಕ ಸ್ವಾಗತ ಕೋರಿದ ನಂತರ ಈ ವಿಷಯ ತಿಳಿಸಿದ್ದಾರೆ